ಕಳೆದ ಅಧಿವೇಶನದಲ್ಲಿ ಲೋಕಸಭೆ ಈ ಮಸೂದೆಗೆ ಅಂಗೀಕಾರ ನೀಡಿತ್ತು

ಕಾಂಗ್ರೆಸ್ ಪಕ್ಷದ ಆಧ್ವಕ್ಷರು ಟ್ರಸ್ಲಿಯಾಗಿ ಇರುವುದನ್ನು ರದ್ಲುಪಡಿಸುವ ಮತ್ತು ಲೋಕಸಭೆಯಲ್ಲಿ ವಿರೋಧಪಕ್ಷದ ನಾಯಕರು ಇಲ್ಲದ ಸಂದರ್ಭದಲ್ಲಿ ಏಕೈಕ ಅತಿ ದೊಡ್ಡ ಪಕ್ಷದ ನಾಯಕರನ್ನು ಟ್ರಸ್ಸಿಯಾಗಿ ಮಾಡಲು ಮಸೂದೆಯಡಿ ಅವಕಾತ ಕಲ್ಲಿಸಲಾಗಿದೆ ನಾಮ ನಿರ್ದೇಶನ ಮಾಡಿದ ಟ್ರಸ್ನಿಯ ಅವಧಿ ಮುಗಿಯುವ ಮುನ್ನವೇ ಯಾವುದೇ ಕಾರಣ ತಿಳಿಸದೆ ಅವರನ್ನು ಈ ಸ್ವಾನದಿಂದ ತೆಗೆಯಲು ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ನೀಡುವ ಉದ್ದೇಶವು ಮಸೂದೆಯಲ್ಲಿ ಆಡಗಿದೆ ಮಸೂದೆ ಕುರಿತ ಚರ್ಚೆಗೆ ಉತ್ತರಿಸಿದ ಸಂಸ್ಕತಿ ಖಾತೆ ಸಚಿವ ಪ್ರಪ್ಲಾದ್ ಪಟೇಲ್ ಈ ಮಸೂದೆ ಮಂಡನೆ ಓನ್ನೆಲೆಯಲ್ಲಿ ಯಾವುದೇ ರಾಜಕಾರಣ ಇಲ್ಲ ಎಂದು ಸ್ಪಷ್ಟಪಡಿಸಿದರು ಕಾಂಗ್ರೆಸ್ ಅಧ್ವಕ್ಷರನ್ನು ಟ್ರಸ್ಟಿ ಸ್ಥಾನದಿಂದ ತೆಗೆದಿರುವ ಬಗ್ಗೆ ಕಾಂಗ್ರೆಸ್ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸುತ್ತಿರುವುದಾದರೂ ಏಕೆ ಎಂದು ಸಚಿವರು ಪ್ರಶ್ನಿಸಿದರು ಜನರಿಂದ ಆಯ್ಲೆಯಾದ ನಾಯಕರು ಈ ಪುದ್ದೆಯನ್ನು ಆಲಂಕರಿಸಲಿದ್ದಾರೆ ಎಂದರು ಮುಂಬರುವ ತಲೆಮಾರಿನವರು ಪುತಾತ್ಮರ ತ್ಯಾಗ ಬಲಿದಾನವನ್ನು ಸ್ಥರಿಸುವ ರೀತಿಯಲ್ಲಿ ಸ್ಥಾರಕವನ್ನು ನಿರ್ಮಿಸುವುದು ಸರ್ಕಾರದ ಇಂಗಿತವಾಗಿದೆ ಎಂದು ಸಚಿವರು ತಿಳಿಸಿದರು ಜಮ್ಮ ಮತ್ತು ಕಾಶ್ಮೀರದಲ್ಲಿನ ಪರಿಸ್ತಿತಿ ಮತ್ತು ಜೆಎನ್ಯು ವಿಚಾರ ಕುರಿತು ಪ್ರತಿಪಕ್ಷಗಳ ಸದಸ್ಯರು ರಾಜ್ಯಸಭೆಯಲ್ಲಿಂದು ಗದ್ದಲ ಎಬ್ಲಿಸಿದ್ದರಿಂದ ಕಲಾಪವನ್ನು ಮಧ್ಯಾಪ್ನದವರೆಗೆ ಮುಂದೂಡಲಾಗಿತ್ತು ಇಂದು ಬೆಳಗ್ಗೆ ಸದನ ಆರಂಭವಾಗುತ್ತಿದ್ದಂತೆ ಎಡಪಕ್ಷಗಳ ಸದಸ್ನರು ಆಪ್ ಮತ್ತು ಕೆಲವು ಕಾಂಗ್ರೆಸ್ ಸದಸ್ನರೊಂದಿಗೆ ಪಲವಾರು ವಿಷಯಗಳನ್ನು ಪ್ರಸ್ತಾಪಿಸಲು ಮುಂದಾದರು ಇದಕ್ಕೆ ಸಭಾಪತಿ ವೆಂಕಯ್ಕನಾಯ್ದು ಅವಕಾಶ ನೀಡಲಿಲ್ಲ ಇದರಿಂದ ಅಸಮಾಧಾನಗೊಂಡ ಸದಸ್ಯರು ಗದ್ದಲ ಮುಂದುವರೆಸಿದ್ದರಿಂದ ಕಲಾಪವನ್ನು ಮುಂದೂಡಲಾಗಿತ್ತು

ಪ್ರಶ್ನೋತ್ತರ ಕಲಾಪವನ್ನು ರದ್ದುಪಡಿಸುವಂತೆ ಒತ್ತಾಯಿಸಿದ ಕಾಂಗ್ರೆಸ್ ಸದಸ್ಕರು ತಮ್ಮ ಪಕ್ಷದ ಮುಖಂಡರಾದ ಸೋನಿಯಾ ಗಾಂಧಿ ಮತ್ತು ರಾಪುಲ್ ಗಾಂಧಿ ಅವರಿಗೆ ಒದಗಿಸಲಾಗಿದ್ದ ಎಸ್ಪಿಜಿ ಭದ್ರತೆಯನ್ನು ಒಂಪಡೆದಿರುವ ಮತ್ತು ಜೆಎನ್ಯು ಎಚಾರ ಕುರಿತು ಚರ್ಜೆಗೆ ಅವಕಾಶ ಮಾಡಿಕೊಡಬೇಕೆಂದು ಪಟ್ಟು ಓಡಿದರು ನ್ಕಾಷನಲ್ ಕಾಂಗ್ರೆಸ್ನ ಸದಸ್ಯರು ಗೃಪಬಂಧನದಲ್ಲಿಡಲಾಗಿರುವ ಪಕ್ಷದ ಅಧ್ಯಕ್ಷ ಪಾರೂಖ್ ಅಬ್ಬುಲ್ಲಾ ಮತ್ತು ಇತರರನ್ನು ಕೂಡಲೇ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು ಮಧಾಸ್ನ ಐಐಟಿಯಲ್ಲಿ ವಿದ್ಯಾರ್ಥಿ ಆತ್ಮಪತ್ಕೆ ಮಾಡಿಕೊಂಡಿರುವ ವಿಚಾರವನ್ನು ಪ್ರಸ್ತಾಪಿಸಿದ ಡಿಎಂಕೆ ಸದಸ್ದರು ಈ ಪ್ರಕರಣ ಸಂಬಂಧ ನ್ನಾಯ ಒದಗಿಸಬೇಕೆಂದು ಒತ್ತಾಯಿಸಿದರು ಆರೋಗ್ತ ಸಚಿವ ಡಾ

ಅಲ್ಲದೇ ಎಲ್ಲಾ ನಾಗರಿಕರ ಜೀವನವನ್ನು ಪಸನು ಮಾಡುವ ಗುರಿ ಹೊಂದಿದೆ ಎಂದು ರಾಷ್ಟಪತಿ ರಾಮ್ನಾಥ್ ಕೋಎಂದ್ ಹೇಳಿದ್ದಾರೆ ರಾಷ್ಟವತಿ ಭವನದಲ್ಲಿ ಇಂದು ನಡೆದ ಐಐಟಿ ಎನ್ಐಟಿ ಮತ್ತು ಐಐಇಎಸ್ಟಿ ನಿರ್ದೇಶಕರ ಸಮಾವೇಶದ ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ರಾಷ್ಟಸತಿ ತಂತ್ರಜ್ಞಾನ ದೃಷ್ಟಿಕೋನದಿಂದ ನಾಗರಿಕರ ಬದುಕನ್ನು ಪಸನುಗೊಳಿಸಲು ಐಐಟಿ ಎನ್ಐಟಿ ಯಂತಪ ಸಂಸ್ಥೆಗಳು ಮಹತ್ವಪೂರ್ಣ ಕೊಡುಗೆ ನೀಡಬಹುದಾಗಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ರಮೇಶ್ ಮೊಬ್ಬಿಯಾಲ್ ನಿಶಾಂಕ್ ರಾಜ್ಯ ಖಾತೆ ಸಚಿವ ಸಂಜಯ್ ಧೋತ್ರೆ ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ ಸೇರಿದಂತೆ ವಿವಿಧ ತಾಂತ್ರಿಕ ಸಂಸ್ಥೆಗಳ ಉನ್ನತಾಧಿಕಾರಿಗಳು ಪಾಲ್ಗೊಂಡಿದ್ದರು

ನವದೆಪಲಿಯಲ್ಲಿಂದು ನಡೆದ ವೈದ್ಯಕೀಯ ಉತ್ತನ್ನಗಳ ಲಭ್ಯತೆ ಕುರಿತ ಜಾಗತಿಕ ಸಮಾವೇಶದಲ್ಲಿ ಕೇಂದ್ರ ಆರೋಗ್ತ ಸಚಿವ ಡಾ

ಈ ಕೇಂದ್ರಗಳ ಮೂಲಕ ದೇಶದಲ್ಲಿನ ಪಾಥಮಿಕ ಆರೋಗ್ಯ ಚಿಕಿತ್ಸಾ ಕೇಂದ್ರಗಳ ವ್ಯವಸ್ಥೆ ಬಲಗೊಳ್ಳಲಿದೆ ಎಂದು ಸಚಿವರು ಹೇಳಿದರು

ಬಳ್ಗೇರಿಯಾದಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಸೂಕ್ತ ವಾತಾವರಣವಿದ್ದು ಭಾರತದ ಕಂಪನಿಗಳು ಬಂಡವಾಳ ಪೂಡುವಂತೆ ಆ ದೇಶದ ಉಪ ಪ್ರಧಾನಿ ಮರಿಯಾನ ನಿಕೋಲೋವಾ ಆಹ್ವಾನಿಸಿದ್ದಾರೆ ನವದೆಪಲಿಯಲ್ಲಿಂದು ಭಾರತದ ವಿವಿಧ ಕಂಪನಿಗಳ ಪ್ರಕಿನಿಧಿಗಳೊಂದಿಗೆ ನಡೆಸಿದ ಸಂವಾದದಲ್ಲಿ ಅವರು ಈ ವಿಷಯ ತಿಳಿಸಿದರು ಬಲ್ಗೇರಿಯಾದಲ್ಲಿ ತೆರಿಗೆ ದರಗಳ ಅತ್ತಂತ ಕಡಿಮೆ ಪ್ರಮಾಣದಲ್ಲಿದ್ದು

ಬಲ್ಗೇರಿಯಾದಲ್ಲಿ ಬಂಡವಾಳ ಪೂಡುವ ಕಂಪನಿಗಳಿಗೆ ಬಂಡವಾಳ ಉತ್ತೇಜನಾ ಕಾಯ್ದೆಯಡಿ ವಿಶೇಷ ಸೌಲಭ್ಧಗಳನ್ನು ಕಲ್ಪಿಸಲಾಗುವುದೆಂದು ಅವರು ಭರಮಸೆ ನೀಡಿದರು ತಮ್ಮ ಈ ಭೇಟ ಭಾರತ ಮತ್ತು ಬಲ್ಗೇರಿಯಾ ನಡುಎನ ವ್ಯಾಪಾರ ವಹವಾಟು ವೃದ್ದಿಯಲ್ಲಿ ಮಪತ್ತರ ಪಾತ್ರ ವಹಿಸಲಿದೆ ಎಂದು ಅವರು ಆಶಿಸಿದರು

ಯುವಕರನ್ನು ನೇಮಕಾತಿ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಲು ಅಗತ್ತವಿರುವ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ

ಜಮ್ಮ ಮತ್ತು ಕಾಶ್ಮೀರ ಮೊಲೀಸರ ತ್ಯಾಗ ಬಲಿದಾನವನ್ನು ಕೊಂಡಾಡಿದ ಅವರು ಈ ವಲಯದಲ್ಲಿ ಶಾಂತಿ ವಾತಾವರಣ ನಿರ್ಮಾಣ ಮತ್ತು ಕಾನೂನು ಸುವ್ನವಸ್ವೆ ಕಾಪಾಡಿಕೊಂಡು ಬರುವಲ್ಲಿ ಪೊಲೀಸರು ಶ್ವಾಘನೀಯ ಸೇವೆ ಮಾಡಿದ್ದಾರೆ ಎಂದು ಪೇಳಿದರು

ಕಿತನ್ ರೆಡ್ಡಿ ಲೋಕಸಭೆಗಿಂದು ತಿಳಿಸಿದರು

ಗೃಹ ಖಾತೆ ರಾಜ್ಯ ಸಚಿವ ಜಿ

ಭಾರತ ತಂಡ ಇದುವರೆಗೆ ನಾಲ್ಕ ಪಂದ್ಯಗಳನ್ನು ಆಡಿದ್ದು ಯಾವ ಪಂದ್ಯದಲ್ಲೂ ಜಯಗಳಿಸಿಲ್ಲ ಭಾರತ ತಂಡ ಈ ಪಂದ್ಯಾವಳಿಯ ಪಾಗೂ ಏಷ್ಕಾ ಕಪ್ ಆರ್ಹತಾ ಪಂದ್ಯಾವಳಿಯ ಇ ಗುಂಪಿನಲ್ಲಿ ಪ್ರಸ್ತುತ ನಾಲ್ಕನೆಯ ಸ್ಥಾನದಲ್ಲಿದೆ ಮುಂದಿನ ಸುತ್ತಿಗೆ ಅರ್ಷತೆ ಪಡೆಯಲು ಇಂದು ನಡೆಯುವ ಪಂದ್ಯದಲ್ಲಿ ಒಮನ್ ತಂಡವನ್ನು ಸೋಲಿಸಲೇಬೇಕಿದೆ